ಪೂರ್ವ ಮತ್ತು ಈಶಾನ್ನ ರಾಜ್ಯಗಳಲ್ಲಿ ಮೂಲಸೌಕರ್ಯ ಅಭಿವೃದ್ಲಿಗೆ ಆದ್ಯತೆ ಪ್ರಧಾನಿ ನರೇಂದ್ರ ಮೋದಿ ಒಡಿಶಾ ಮತ್ತು ಜಾರ್ಖಂಡ್ನಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಚಾಲನೆ

ಭಾರಿ ಮಳೆ ಮತ್ತು ಹಿಮಪಾತದಿಂದಾಗಿ ಉತ್ತರ ಭಾರತದ ಹಲವೆಡೆ ಜನಜೀವನ ಅಸ್ತವಸ್ತ

ಒಡಿಶಾದ ಬರಿಪಾಡದಲ್ಲಿ ನಿನ್ನೆ ಸಾರ್ವಜನಿಕ ಸಮಾವೇಶವನ್ನು ಉದ್ವೇಶಿಸಿ ಮಾತನಾಡಿದ ಅವರು ಈ ಭಾಗಗಳಲ್ಲಿ ಮೂಲಸೌಕರ್ಯ ಯೋಜನೆಗಳ ಅನುಷ್ಯಾನದಿಂದಾಗಿ ಲಕ್ಷಾಂತರ ನೇರ ಮತ್ತು ಪರೋಕ್ಷ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿವೆ ಎಂದರು ಕಳೆದ ನಾಲ್ಕೂವರೆ ವರ್ಷಗಳಲ್ಲಿ ಪಲವು ಮಪತ್ವದ ಯೋಜನೆಗಳನ್ನು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಆಧಾರದಲ್ಲಿ ಜಾರಿಗೊಳಿಸಲಾಗಿದೆ ಜನಸಾಮಾನ್ವರ ಜೀವನ ಸುಗಮಗೊಳಿಸಲು ಎಲ್ಲಾ ಪ್ರಯತ್ನ ಮಾಡಲಾಗುತ್ತಿದೆ ಎಲ್ಲರ ಅಭಿವ್ಯದ್ದಿ ದೇಶದ ಅಭಿವೃದ್ದಿ ಮತ್ತು ಸಂಪೂರ್ಣ ಅಭಿವೃದ್ದಿ ಎನ್ಡಿಎ ಸರ್ಕಾರದ ಗುರಿಯಾಗಿದೆ ಎಂದು ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಅವರು ವಿವಿಧ ಯೋಜನೆಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದರು ಬಳಿಕ ಜಾರ್ಖಂಡ್ನ ಪಲಾಮುನಲ್ಲಿ ಮಾತನಾಡಿದ ಅವರು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಗ್ರಾಮೀಣ ಭಾಗದ ಜನರಿಗೆ ವಸತಿ ಕಲ್ಪಿಸಲಾಗುತ್ತಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಂಧಪ್ರದೇಶದ ಅನಂತಮರ್ ಕಡಪ ಕರ್ನೂಲ್ ನರಸರಾವ್ ಪೇಟೆ ಮತ್ತು ತಿರುಪತಿ ಭಾಗದ ಬಿಜೆಪಿ ಬೂತ್ ಮಟ್ಟದ ಕಾರ್ಯಕರ್ತರೊಂದಿಗೆ ಇಂದು ಸಂವಾದ ನಡೆಸಲಿದ್ದಾರೆ ನಮೋ ಆ್ವಪ್ ಮೂಲಕ ಅವರು ಸಂವಾದ ನಡೆಸಲಿದ್ದು ಪಕ್ಷದ ಅಧಿಕೃತ ಫೇಸ್ಬುಕ್ ಪೇಜ್ನಲ್ಲಿ ನೇರ ಪ್ರಸಾರ ವೀಕ್ಷಿಸಬಹುದಾಗಿದೆ

ಈ ಎಲ್ಲಾ ರಸ್ತೆ ಹಾಗೂ ಸೇತುವೆ ನಿರ್ಮಾಣಗಳಲ್ಲಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸಲಾಗುತ್ತಿದ್ದು

ಶಿಕ್ಷಣದ ಗುಣಮಟ್ಟ ಹೆಚ್ಚಿಸುವ ಉದ್ದೇಶದಿಂದ ರಾಜ್ಯಗಳ ಸಾಧನೆ ಶ್ರೇಯಾಂಕ ಪಟ್ಟಿ ತಯಾರಿಸಲಾಗುವುದು ಎಂದು ಮಾನವ ಸಂಪನ್ನೂಲ ಅಭಿವೃದ್ದಿ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ

ಬಳಿಕ ಶಿಕ್ಷಣ ವ್ಯವಸ್ಥೆಯಲ್ಲಿನ ಕೊರತೆ ಪರಾಮರ್ಶಿಸಲಾಗುವುದು ಎಂದು ತಿಳಿಸಿದರು ಸಭೆಯಲ್ಲಿ ಅಸ್ಸಾಂ ಗುಜರಾತ್ ಮತ್ತು ದೆಹಲಿ ಶಿಕ್ಷಣ ಸಚಿವರು ಭಾಗವಹಿಸಿದ್ದರು ಪ್ರಸ್ತುತ ಭಾರತ ವೈವಿಧ್ವಮಯ ಅವಕಾಶಗಳ ನೆಲೆವೀಡಾಗಿದ್ದು ಸಂಪಾದನೆಗಾಗಿ ವಿದೇಶಕ್ಕೆ ತೆರಳಿದ್ದ ಪ್ರತಿಭಾನ್ವಿತರು ಇದೀಗ ಸ್ನದೇಶಕ್ಕೆ ಮರಳುತ್ತಿದ್ಲಾರೆ ಎಂದು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ಲಾರೆ ಚೆನ್ನೈನಲ್ಲಿ ನಿನ್ನೆ ಚಲೋ ಜೀತೇ ಹೈ ಸಿನಿಮಾದ ತಮಿಳು ಆವೃತ್ತಿಯ ವಿಶೇಷ ಪ್ರದರ್ಶನ ವೀಕ್ಷಿಸಿದ ಅವರು ಅಭಿವ್ನದ್ದಿ ಪೂರಕ ವಾತಾವರಣ ನಿರ್ಮಾಣವಾಗಿರುವುದರಿಂದ ಪ್ರತಿಭೆಗಳು ಭಾರತಕ್ಕೆ ವಾಪಸ್ನಾಗುತ್ತಿವೆ ಎಂದರು

ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ತಮಿಳುನಾಡು ಮದುಚೇರಿ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳ ಪಕ್ಷ ಉಸ್ತುವಾರಿಯಾಗಿ ನೇಮಕಗೊಂಡಿದ್ದು ಕರ್ನಾಟಕದ ಬಿಜೆಪಿ ನಾಯಕ ಸಿ ಟಿ ರವಿ ಉಪ ಉಸ್ತುವಾರಿಯಾಗಿದ್ದಾರೆ ಉತ್ತರ ಪ್ರದೇಶಕ್ಕೆ ಕೇಂದ್ರ ಸಚಿವ ಜೆ

ನಡ್ಡಾ ದೆಹಲಿ ಉಸ್ತುವಾರಿಯಾಗಿ ನಿರ್ಮಲಾ ಸೀತಾರಾಮನ್ ಮತ್ತು ಉಪ ಉಸ್ತುವಾರಿಯಾಗಿ ಜೈ ಭಾನ್ಸಿಂಗ್ ಪಬಿಯ ಅವರನ್ನು ನೇಮಿಸಲಾಗಿದೆ ಕರ್ನಾಟಕಕ್ಕೆ ಮುರಳೀಧರ್ ರಾವ್ ಉಸ್ತುವಾರಿ ಮತ್ತು ಕಿರಣ್ ಮಹೇಶ್ವರಿ ಉಪ ಉಸ್ತುವಾರಿಗಳಾಗಿದ್ದಾರೆ ಪರಿಯಾಣಕ್ಕೆ ಕಲ್ರಾಜ್ಮಿಶ್ರಾ ಉಸ್ತುವಾರಿ ಮತ್ತು ಉಪ ಉಸ್ತುವಾರಿಯಾಗಿ ಬಿಶ್ರಾಸ್ಸಾರಂಗ್ ನೇಮಕಗೊಂಡಿದ್ಲಾರೆ ಕ್ರಿಮರಾ ಮತ್ತು ಜಮ್ಮು ಕಾಶ್ಮೀರಕ್ಕೆ ಅವಿನಾಶ್ ರಾಯ್ ಖನ್ನಾ ಉಸ್ತುವಾರಿಯಾಗಿದ್ದಾರೆ ಕೇಂದ್ರಾಡಳಿತ ಪ್ರದೇಶಗಳಾದ ದಾದ್ರಾ ಮತ್ತು ನಗರ್ ಪವೇಲಿಯ ಸಿಲ್ಡಾಸದಲ್ಲಿಂದು ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಷಾ ಪಕ್ಷದ ಕಚೇರಿಯನ್ನು ಉದ್ಘಾಟಿಸಲಿದ್ಲು ನಂತರ ಬೂತ್ ಮಟ್ಲದ ಕಾರ್ಯಕರ್ತರನ್ನುದ್ಲೇಶಿಸಿ ಮಾತನಾಡಲಿದ್ಲಾರೆ ವಿದ್ಯಾರ್ಥಿಗಳು ಮತ್ತು ಯುವ ಜನರು ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಉಪರಾಷ್ಷಪತಿ ಎಂ ವೆಂಕಯ್ಯನಾಯ್ಡು ಕರೆ ನೀಡಿದ್ದಾರೆ ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ನಿನ್ನೆ ಕಾಲೇಜು ವಿದ್ಕಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು ಜೀವನದ ಸವಾಲುಗಳನ್ನು ಎದುರಿಸಲು ಹಾಗೂ ಜ್ಞಾನವನ್ನು ಬದುಕಿನಲ್ಲಿ ಸಮರ್ಪಕವಾಗಿ ಅಳವಡಿಸಿಕೊಳ್ಳಲು ಅನುಕೂಲವಾಗುವಂತೆ ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನು ಮನರ್ ರಚಿಸಬೇಕಿದೆ ಎಂದರು ಕಾಲೇಜು ಪಠ್ತಕ್ರಮಗಳಲ್ಲಿ ನೈತಿಕ ವಿಜ್ಞಾನ ಮತ್ತು ಪರಿಸರ ವಿಜ್ಞಾನಗಳನ್ನು ಕಡ್ಡಾಯ ವಿಷಯವಾಗಿ ಅಳವಡಿಸಬೇಕು ಎಂದು ಉಪರಾಷ್ಟಪತಿ ವೆಂಕಯ್ಯನಾಯ್ಡ ಪ್ರತಿಪಾದಿಸಿದ್ದಾರೆ ಹೆಡ್ ಭಾರಿ ಮಳೆ ಮತ್ತು ಹಿಮಪಾತದಿಂದಾಗಿ ಉತ್ತರ ಭಾರತದ ಪಲವು ರಾಜ್ಯಗಳಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ

ಹಿಮಪಾತದಿಂದಾಗಿ ಶ್ರೀನಗರ ಮತ್ತು ಜಮ್ಮು ರಾಷ್ಟೀಯ ಹೆದ್ದಾರಿಯ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದೆ ಹಿಮಾಚಲ ಪ್ರದೇಶದ ಕುಲು ಚಂಬಾ ಕಿನ್ನೌರ್ ಮತ್ತು ಲಾಹೋಲ್ ಸೇರಿದಂತೆ ಪಲವೆಡೆ ಶೀತಗಾಳಿ ಮತ್ತು ಹಿಮಪಾತ ಮುಂದುವರಿದಿದೆ ಉತ್ತರಾಖಂಡದ ಕೇದಾರಾನಾಥ್ ಬದರಿನಾಥ್ ಸೇರಿದಂತೆ ಹಲವು ಭಾಗಗಳಲ್ಲಿ ಹಿಮಪಾತ ಸಂಭವಿಸಿದೆ ಉತ್ತರ ಕಾಶಿ ಚಮೋಲಿ ರುದ್ರ ಪ್ರಯಾಗ್ ಭಾಗೇಶ್ವರಿ ಪಿಥೋರ್ಗಢ ಮುಂತಾದ ಪ್ರದೇಶಗಳಲ್ಲಿ ಭಾರಿ ಹಿಮಪಾತ ಮತ್ತು ಮಳೆ ಸಂಭವಿಸುವ ನಿರೀಕ್ಷೆಯಿದೆ ಈ ಭಾಗಗಳಲ್ಲಿ ಸದ್ಯಕ್ಕೆ ಪ್ರವಾಸ ಕೈಗೊಳ್ಳಬಾರದೆಂದು ಪವಾಮಾನ ಇಲಾಖೆ ಸೂಚಿಸಿದೆ

ಬಳಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿ ಪ್ರಸಕ್ತ ಯುಗ ತಂತ್ರಜ್ಞಾನ ಮಾಹಿತಿ ಮತ್ತು ಸಂಪರ್ಕದಿಂದ ಪ್ರೇರಿತವಾಗಿದ್ದು ಈ ಮೂರರ ಸಂಯೋಗ ಮಹತ್ವದ್ದಾಗಿದೆ ಎಂದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೈ ಅನುಸಂಧಾನ್ ಘೋಷಣೆಯನ್ನು ಪ್ರಸ್ತಾಪಿಸಿದ ಸಚಿವರು ಸಂಶೋಧನೆಗೆ ಹೆಚ್ಚಿನ ಆದ್ಯತೆ ನೀಡಬೇಕಿದೆ ಎಂದರು ಪ್ರಸ್ತುತ ಸೈಬರ್ ಅಪರಾಧ ತಂತ್ರಜ್ಞಾನ ಯುಗದ ಅತಿದೊಡ್ಡ ಸವಾಲಾಗಿದ್ದು ಈ ಸಮಸ್ತೆ ನಿವಾರಿಸಲು ಡಿಜೆಟಲ್ ಇಂಡಿಯಾ ಆಂದೋಲನ ನೆರವಾಗಲಿದೆ ಎಂದು ಅವರು ಹೇಳಿದರು

ನಿನ್ನೆ ಸಂಜೆಯೂ ಮಳೆಯಿಂದಾಗಿ ದಿನದಾಟ ಬೇಗನೆ ಅಂತ್ಯಗೊಂಡಿತ್ತು

ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ವಿಜಯನಗರದಲ್ಲಿ ನಡೆಯುತ್ತಿರುವ ರಾಷ್ಷೀಯ ಮಹಿಳಾ ಬಾಕ್ಲಿಂಗ್ ಪಂದ್ಯಾವಳಿಯ ವಿವಿಧ ವಿಭಾಗಗಳಲ್ಲಿ ತಮಿಳುನಾಡಿನ ಎಸ್ ಕಲೈವಾಣಿ ಮತ್ತು ತೆಲಂಗಾಣದ ನಿಖಿತ್ ಜರೀನ್ ಫೈನಲ್ ಫ್ರವೇಶಿಸಿದ್ದಾರೆ ನಿನ್ನೆ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ನಿಖತ್ ಜರೀನ್ ಅವರು ವನಲೈ ದೌತಿ ಅವರನ್ನು ಪಾಗೂ ಕಲೈವಾಣಿ ಪರಿಯಾಣದ ಸಂಜು ಅವರನ್ನು ಮಣಿಸಿ ಫೈನಲ್ ಪ್ರವೇಶಿದ್ದಾರೆ ಮತ್ತೊಂದು ವಿಭಾಗದ ಸೆಮಿಫೈನಲ್ನಲ್ಲಿ ಪರಿಯಾಣದ ಪಿಂಕಿ ಜಂಗ್ರಾ ಅವರು ಮೀನಾಕ್ಷಿ ವಿರುದ್ದ ಜಯ ಗಳಿಸಿ ವೈನಲ್ ಪ್ರವೇಶಿಸಿದ್ದಾರೆ ಅವರು ನಿಕತ್ ಜರೀನ್ ವಿರುದ್ದ ಪ್ರಶಸ್ತಿಗಾಗಿ ಸೆಣಸಲಿದ್ದಾರೆ

ಜಿ ವಿಭಾಗದಲ್ಲಿ ರೈಲ್ವೆ ಇಲಾಖೆಯ ಸೋನಿಯಾ ಲಾಥೆರ್ ಅವರು ಭಾರತೀಯ ಮಹಿಳಾ ಮೊಲೀಸ್ ಪಡೆಯ ಸಂಧ್ಹಾರಾಣಿ ಅವರನ್ನು ಮಣಿಸಿ ಫೈನಲ್ ಪ್ರವೇಶಿದ್ದಾರೆ ಮತ್ತೊಂದು ಪಂದ್ಯದಲ್ಲಿ ಪರಿಯಾಣದ ಶಶಿ ಚೋಪ್ರಾ ಮಣಿಪುರದ ಕೆ ಎಚ್ ಶಮೀಮ್ ಬಾನು ವಿರುದ್ದ ಗೆದ್ದು ಪ್ರಶಸ್ತಿ ಸುತ್ತು ಪ್ರವೇಶಿಸಿದ್ದಾರೆ

ಕಿಡಂಬಿ ಶ್ರೀಕಾಂತ್ ಮತ್ತು ಬಿ ಸಾಯಿ ಪ್ರಣೀತ್ ಅದ್ಭುತ ಆಟದಿಂದಾಗಿ ಬೆಂಗಳೂರು ರ್ಾಪ್ಟರ್ಸ್ ಮರುಷರ ಸಿಂಗಲ್ಸ್ ಮತ್ತು ಮರುಷರ ಡಬಲ್ಸ್ ಪಂದ್ಯಗಳಲ್ಲಿ ಜಯ ಸಾಧಿಸಿತು

ಆದರೆ ಮಹಿಳೆಯರ ಸಿಂಗಲ್ಸ್ ಮತ್ತು ಮಿಶ್ರ ಡಬಲ್ಸ್ನಲ್ಲಿ ಮುನ್ನಡೆ ಸಾಧಿಸಿತು

ಮುಕ್ತಾಯ